ತ್ಟೆಲ ಮತ್ತು ಅನಿಲ ಕ್ಷೇತ್ರದಲ್ಲಿ ಪಾರದರ್ಶಕ ಪಾಗೂ ಹೊಂದಾಣಿಕೆಯ ಮಾರುಕಟ್ಟೆ ನಿರ್ಮಾಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕಿದೆ ಎಂದು ಪ್ರಧಾನಿ ಹೇಳಿದರು ಜಾಗತಿಕ ಇಂಧನ ಕ್ಷೇತ್ರದಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತಿದೆ ಇಂಧನ ಪೂರೈಕೆ ಹಾಗೂ ಮೂಲಗಳು ಮತ್ತು ಇಂಧನ ಬಳಕೆಯ ವಿಧಾನಗಳು ಬದಲಾಗುತ್ತಿವೆ ಎಂದು ಅವರು ಹೇಳಿದರು ಪಶ್ಚಿಮದಿಂದ ಪೂರ್ವಕ್ಕೆ ಇಂಧನ ಬಳಕೆ ಸ್ಮಳಾಂತರವಾಗಿದೆ ಇಂಧನ ಕ್ಷೇತ್ರದಲ್ಲಿ ವಿಶ್ವ ಎದುರಿಸುತ್ತಿರುವ ಸವಾಲುಗಳ ಚರ್ಚೆಗೆ ಈ ಸಮ್ಮೇಳನ ಉತ್ತಮ ವೇದಿಕೆಯಾಗಿದೆ ಎಂದು ಮೋದಿ ಹೇಳಿದರು ಅಗ್ಗದ ನವೀಕೃತ ಇಂಧನ ತಂತ್ರಜ್ಞಾನಗಳು ಹಾಗೂ ಡಿಜಬಲ್ ಸಾಧನಗಳಿಂದಾಗಿ ಬಳಕೆಯ ವಿಧಾನಗಳೂ ಬದಲಾಗುವ ಸೂಚನೆಗಳು ಕಂಡುಬರುತ್ತಿವೆ ಎಂದು ಅವರು ಹೇಳಿದರು ದೇಶಾದ್ಯಂತ ನೀಲಿಜ್ವಾಲೆ ಕ್ರಾಂತಿ ನಡೆಯುತ್ತಿದೆ

ಕಳೆದ ಐದು ವರ್ಷಕ್ಕೂ ಮುನ್ನ ದೇಶದಲ್ಲಿ ಕೇವಲ ಶೇಕಡ ರಷ್ಟು ಎಲ್ಪಿಜಿ ಸಂಪರ್ಕ ಕಲ್ಪಿಸಲಾಗಿತ್ತು

ತ್ಟೆಲ ಹಾಗೂ ನೈಸರ್ಗಿಕ ಅನಿಲ ಸಚಿವ ಧರ್ಮೇಂದ್ರ ಪ್ರದಾನ್ ಮಾತನಾಡಿ ಇಂಧನ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ನ್ಯಾಯ ದೊರಕಿಸುವಲ್ಲಿ ಭಾರತ ಅಶ್ಮುತ್ತಮ ಸಾಧನೆ ಮಾಡಿದೆ ಉಜ್ವಲ ಯೋಜನೆಯಡಿ ಹಾಗೂ ನಗರ ಅನಿಲ ವಿತರಣಾ ಜಾಲ ವಿಸ್ತರಿಸುವ ಮೂಲಕ ಜನರಿಗೆ ಸ್ವಚ್ಚ ಅಡುಗೆ ಅನಿಲ ಒದಗಿಸಲಾಗಿದೆ ಎಂದು ಹೇಳಿದರು

ಉತ್ತಮ ಮೋಷಕಾಂಶಗಳು ಮತ್ತು ಆರೋಗ್ಯಕರ ಬಾಲ್ಯ ಜೀವನವೇ ನವ ಭಾರತದ ಬುನಾದಿ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಉತ್ತರಪ್ರದೇಶದ ವ್ಯಂದಾವನದಲ್ಲಿ ಅಕ್ಷಯ ಪಾತ್ರಾ ಸಂಸ್ಥಾನ ಮೂರು ಕೋಟಿ ಮಕ್ಕಳಿಗೆ ಊಟ ಬಡಿಸಿದ ಹೆಗ್ಗಳಕೆಯ ಕ್ಷಣದ ಸಮಾರಂಭದಲ್ಲಿ ಮಾತನಾಡಿದ ಅವರು ಸರ್ಕಾರ ಮಕ್ಕಳ ಪೋಷಣೆ ಲಸಿಕೆ ಮತ್ತು ನೈರ್ಮಲ್ಯಕ್ಕೆ ಆದ್ಯಕೆ ನೀಡಿದೆ ಎಂದರು ಈ ನಿಟ್ಟನಲ್ಲಿ ರಾಷ್ಟೀಯ ಪೋಷಕಾಂಶ ಅಭಿಯಾನ ಮಿಷನ್ ಇಂದ್ರಧನುಷ್ ಮತ್ತು ಸ್ವಜ್ಞ ಭಾರತ್ ಮಿಷನ್ ಜಾರಿಗೆ ತಂದಿದೆ ಎಂದರು ಇದರಿಂದಾಗಿ ಅನೇಕ ಜೀವಗಳನ್ನು ಉಳಿಸಲು ಸಾಧ್ಯವಾಗಿದೆ ಎಂದರು

ಸಮಾಜದ ಎಲ್ಲ ವರ್ಗದವರ ಏಳಿಗೆಗಾಗಿ ಎನ್ಡಿಎ ಸರ್ಕಾರ ವಿಶ್ರಾಂತಿ ಇಲ್ಲದೇ ಸತತವಾಗಿ ದುಡಿಯುತ್ತಿದೆ ಎಂದರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ರೈತರಿಗೆ ಆಪಾರ ಭದ್ರತೆ ಒದಗಿಸಿದೆ ಎಂದ ಅವರು ಈ ಯೋಜನೆಯನ್ನು ಅಪಪಾಸ್ತ ಮಾಡುತ್ತಿರುವವರು ಆರು ಸಾವಿರ ರೂಪಾಯಿ ಬಡವರಿಗೆ ಎಷ್ಟು ನೆರವಾಗಲಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದರು ಇದಕ್ಕೂ ಮುನ್ನ ಚರ್ಚೆಯಲ್ಲಿ ಪಾಲ್ಗೊಂಡ ಎಐಎಡಿಎಮ್ಕೆಯ ಎಂ ತಂಬಿದೊರೈ ಬಜೆಟ್ನಲ್ಲಿ ರೈತರಿಗೆ ಘೋಷಿಸಿರುವ ಆದಾಯ ಬೆಂಬಲ ಬೆಲೆ ಅತಿ ಕಡಿಮೆ ಎಂದು ದೂರಿದರು ಕಾಂಗ್ರೆಸ್ ಸಂಸದ ಡಾ

ವೀರಪ್ಪಮೊಬ್ಲಿ ರಕ್ಷಣಾ ವಲಯಕ್ಕೆ ಬಜೆಟ್ ನಲ್ಲಿ ಮೀಸರಿಸಿರುವ ಮೊತ್ತ ಕಳೆದ ವರ್ಷಕ್ಕೆ ಹೋಲಿಸಿದರೆ ಅತಿ ಕಡಿಮೆ ಎಂದರು ಪ್ರಸ್ತುತ ಸರ್ಕಾರದ ಆಡಳಿತದಲ್ಲಿ ನಿರುದ್ದೋಗ ಪ್ರಮಾಣ ಪೆಚ್ಚುತ್ತಿದೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದರು ಕೇಂದ್ರ ಸಚಿವ ಜಯಂತ್ ಸಿನ್ಹಾ ಎನ್ ಡಿ ಎ ಸರ್ಕಾರ ಕೈಗೊಂಡ ತ್ರಮಗಳಿಂದಾಗಿ ದೇಶದ ಆರ್ಥಿಕತೆ ಉತ್ತಮವಾಗಿದೆ ಎಂದರು ವಿವಿಧ ವಿಷಯಗಳನ್ನು ಪ್ರಸ್ತಾಪಿಸಿ ವಿರೋಧ ಪಕ್ಷಗಳು ಗದ್ದಲ ಮುಂದುವರಿಸಿದ ಓನ್ನೆಲೆಯಲ್ಲಿ ರಾಜ್ಯಸಭೆ ಕಲಾಪ ದಿನದ ಮಟ್ಟಿಗೆ ಮುಂದೂಡಲಾಗಿದೆ ಭೋಜನಾ ನಂತರ ಮತ್ತೆ ಸದನ ಸಮಾವೇಶಗೊಂಡಾಗ ಬಿಜೆಪಿಯ ಭೂಪೇಂದ್ರ ಯಾದವ್ ರಾಷ್ಷಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆ ಮುಂದುವರಿಸಿದಾಗ ಟಿಎಂಸಿ ಸದಸ್ಕರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು ಆಂಧಪ್ರದೇಶಕ್ಕೆ ವಿಶೇಷ ಸ್ಥಾನಮಾನಕ್ಕೆ ಆಗ್ರಹಿಸಿ ಟಿಡಿಪಿ ಸದಸ್ಕರೂ ಘೋಷಣೆ ಕೂಗಿದರು ಗದ್ದಲ ಮುಂದುವರಿದ ಹಿನ್ನೆಲೆಯಲ್ಲಿ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು ರಾಜ್ಯದಲ್ಲಿನ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಅಸ್ಥಿರಗೊಳಿಸುವ ವಿವಾದಿತ ಆಡಿಯೋ ಸಿ ಡಿ ವಿಷಯ ವಿಧಾನಮಂಡಲದ ಉಭಯ ಸದನಗಳಲ್ಲಿಂದು ಪ್ರತಿದ್ವನಿಸಿ ವಿಧಾನಸಭೆಯಲ್ಲಿ ಗಂಭೀರ ಚರ್ಚೆಗೆ ಕಾರಣವಾದರೆ ವಿಧಾನ ಪರಿಷತ್ತಿನಲ್ಲಿ ಗದ್ದಲದಿಂದ ಕಲಾಪವನ್ನು ಎರಡು ಬಾರಿ ಮುಂದೂಡಲಾಯಿತು

ವಿಧಾನಪರಿಷತ್ತಿನಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ಸದಸ್ಯರ ನಡುವೆ ಏರಿದ ಧ್ವನಿಯಲ್ಲಿ ಮಾತಿನ ಚಕಮಕಿ ನಡೆದು ಸದನ ಗದ್ದಲದಲ್ಲಿ ಮುಳುಗಿ ಕಲಾಪ ನಾಳೆಗೆ ಮುಂದೂಡಲಾಯಿತು

ಸರ್ವೋಚ್ಟ ನ್ಯಾಯಾಲಯ ವಿಶೇಷ ರಜಾ ಅರ್ಜಿಯನ್ನು ತಿರಸ್ಕರಿಸಿದ ನಂತರ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಲೋಕಸಭೆಯಲ್ಲಿಂದು ಪ್ರಶ್ನೋತ್ತರ ವೇಳೆಯಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ದಿ ಖಾತೆ ಸಚಿವ ಪ್ರಕಾಶ್ ಜಾವ್ಡೇಕರ್ ಹೇಳಿದ್ದಾರೆ

ಪಶ್ಚಿಮ ಚಂಪಾರಣ್ ನ ಬಾಘಾದಲ್ಲಿ ಸಮಾರಂಭದಲ್ಲಿ ಮಾತನಾಡಿದ ಅವರು ಈ ರಸ್ತೆ ಯೋಜನೆಗಳು ಪೂರ್ಣಗೊಂಡ ನಂತರ ಪೂರ್ವ ಪಶ್ಚಿಮ ಕಾರಿಡಾರ್ ನೇಪಾಳದ ಅಂತಾರಾಷ್ಟೀಯ ಗಡಿಯನ್ನು ಸಂಪರ್ಕಿಸಲಿದೆ ಜೊತೆಗೆ ಅಯೋಧ್ಯ ಮತ್ತು ನೇವಾಳದ ಜನಕಮರದ ನಡುವೆ ನೇರ ರಸ್ತೆ ಸಂಪರ್ಕವಿರಲಿದೆ

ಮೇಫಾಲಯದ ಶಿಲ್ಲಾಂಗ್ನಲ್ಲಿ ಸಿಬಿಐ ಕಚೇರಿಯಲ್ಲಿ ಮೂರು ದಿನಗಳಿಂದ ನಡೆಯುತ್ತಿರುವ ಕೊಲ್ಲತ್ತಾ ಮೊಲೀಸ್ ಆಯುಕ್ತ ರಾಜೀವ್ಕುಮಾರ್ ವಿಚಾರಣೆ ಇಂದೂ ಸಪ ಮುಂದುವರಿದಿದೆ ಶಾರದಾ ಚಿಟ್ಫಂಡ್ ಪಗರಣ ಹಾಗೂ ರೋಸ್ ವ್ಲಾಲಿ ಹಗರಣ ಕುರಿತಂತೆ ನಿನ್ನೆ ಸಿಬಿಐ ರಾಜೀವ್ಕುಮಾರ್ ಅವರ ವಿಚಾರಣೆ ನಡೆಸಿತ್ತು ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಈ ವಿಚಾರಣೆಯನ್ನು ನಡೆಸಲಾಗುತ್ತಿದೆ ಸಿಬಿಐ ಎಸ್ ಪಿ

ಕಲ್ನಾಣ್ ಪಾರ್ಥ ಮುಖರ್ಜಿ ಪಾಗೂ ಡಿ ಎಸ್ ಪಿ ಟಿ ಬರ್ದನ್ ಅವರನ್ನೊಳಗೊಂಡ ಸಿಬಿಐ ತಂಡ ಕೋಲ್ಲತಾ ಮೊಲೀಸ್ ಆಯುಕ್ತರ ವಿಚಾರಣೆ ನಡೆಸುತ್ತಿದೆ ಎಸ್ಐಟಿ ಮುಖ್ಯಸ್ಲರಾಗಿದ್ದ ಸಂದರ್ಭದಲ್ಲಿ ಈ ಪಗರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಸಾಕ್ಷಾಧಾರಗಳನ್ನು ರಾಜೀವ್ ಕುಮಾರ್ ನಾಶಪಡಿಸಿದ್ದರೆಂದು ಸಿಬಿಐ ಆರೋಪಿಸಿದೆ ಪಶ್ಚಿಮ ಬಂಗಾಳದ ಶಾರಾದಾ ಚಿಟ್ಫಂಡ್ ಪಗರಣದ ಬಗ್ಗೆ ನಡೆದಿರುವ ಸಿಬಿಐ ತನಿಖೆಯ ಮೇಲೆ ನಿಗಾ ಇಡಬೇಕೆಂದು ಕೋರಿ ಕೆಲವು ಪೂಡಿಕೆದಾರರು ಸಲ್ಲಿಸಿದ ಮನವಿ ಅರ್ಜಿಗಳನ್ನು ಸುಪ್ರೀಂಕೋರ್ಟ್ ಇಂದು ತಳ್ಳಿ ಹಾಕಿದೆ

ಒಂದಿನ ಪಂದ್ವದಲ್ಲಿ ಇರಾನ್ ತಂಡವನ್ನು ಪರಾಭವಗೊಳಿಸಿದ ಭಾರತ ಇಂದು ಗೆಲ್ಲುವ ವಿಶ್ವಾಸದಲ್ಲಿ ಕಣದಲ್ಲಿದೆ